ಉತ್ತರ ಪ್ರದೇಶದ ಕನೌಜ್ನಲ್ಲಿ ಸಾರ್ವಜನಿಕ ರ್ನಾಲಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಚುನಾವಣೆಯನ್ನು ಬಿಜೆಪಿ ಎದುರಿಸುತ್ತಿಲ್ಲ ಜನರೇ ಚುನಾವಣೆಯಲ್ಲಿ ಹೋರಾಡುತ್ತಿದ್ಲಾರೆ ಅವರು ಪಕ್ಷಕ್ಕಾಗಿ ಬಹಿರಂಗವಾಗಿ ಪ್ರಚಾರ ನಡೆಸುತ್ತಿದ್ದಾರೆ ಎಂದರು ಭಯೋತ್ತಾದನೆ ವಿರುದ್ಲ ಹೋರಾಡಲು ಕಾಂಗ್ರೆಸ್ ಬಿಎಸ್ಪಿ ಮತ್ತು ಎಸ್ಪಿಗೆ ಯಾವುದೇ ಯೋಜನೆಗಳಿಲ್ಲ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯ ಕಾರ್ಖಾನೆಗಳೇ ಆರಂಭವಾಗಿವೆ ಅದಕ್ಕೆ ಭಾರತವೇ ಟಾರ್ಗೆಟ್ ಆಗಿದೆ ನಮ್ಮ ಪಕ್ಷವು ಭಯೋತ್ಪಾದನೆ ವಿಷಯದಲ್ಲಿ ಎಂದಿಗೂ ರಾಜೀ ಮಾಡಿಕೊಳ್ಳವುದು ರಾಷ್ಟೀಯ ಭದ್ರತೆಗಾಗಿ ಪಕ್ಷ ಹೋರಾಟ ನಡೆಸಲಿದೆ ಎಂದರು ನಂತರ ಪ್ರಧಾನಿಯವರು ಪರ್ದೋಯ್ ಮತ್ತು ಸೀತಾಮರದಲ್ಲಿ ಸಾರ್ವಜನಿಕ ರ್ನಾಲಿ ಉದ್ಲೇಶಿಸಿ ಭಾಷಣ ಮಾಡಿದರು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಅವರು ಜಾರ್ಖಂಡ್ನ ಪಲಾಮು ಒಡಿತಾದ ಮಯೂರ್ಭಂಜ್ ಮತ್ತು ಜೈಮರದಲ್ಲಿ ಚುನಾವಣಾ ರ್ಡಾಲಿ ನಡೆಸಿದರು ರಾಜಸ್ತಾನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ತಮ್ಮ ಅಭ್ದರ್ಥಿಗಳಿಗೆ ಮತ ಸೆಳೆಯುವ ಎಲ್ಲಾ ಕಸರತ್ತು ನಡೆಸಿವು

ಒಡಿಶಾ ರಾಜ್ಯದ ಸಮಗ್ರ ಪ್ರಗತಿಗಾಗಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿಸಬೇಕು ಎಂದು ಪಕ್ಷದ ರಾಷ್ಟೀಯ ಅಧ್ಯಕ್ಷ ಅಮಿತ್ಷಾ ಮನವಿ ಮಾಡಿದರು ಮಯೂರ್ಭಂಜ್ ಜಿಲ್ಲೆಯ ಮೊರದಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕ ರ್ಕಾಲಿ ಉದ್ದೇಶಿಸಿ ಮಾತನಾಡಿದ ಅವರು ಬಡವರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಒಡಿತಾ ಸರ್ಕಾರ ಜಾರಿ ಮಾಡದೆ ಜನರನ್ನು ವಂಚಿಸಿದೆ ಎಂದು ಆರೋಪಿಸಿದರು

ಚುನಾವಣಾ ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪದಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತು ಖ್ಯಾತ ಕ್ರಿಕೆಟಿಗ ಗೌತಮ್ ಗಂಭೀರ್ ವಿರುದ್ದ ಎಫ್ಐಆರ್ ದಾಖಲಿಸುವಂತೆ ದೆಹಲಿ ಮೊಲೀಸರಿಗೆ ಚುನಾವಣಾ ಆಯೋಗ ಸೂಚಿಸಿದೆ

ಮೂರ್ವ ದೆಹಲಿಯ ಚುನಾವಣಾಧಿಕಾರಿ ಕೆ ಮಹೇಶ್ ಅವರು ಗೌತಮ್ ಗಂಭೀರ್ ವಿರುದ್ದ ಸೂಕ್ತ ಕ್ರಮ ಕ್ಷೆಗೊಳ್ಳುವಂತೆ ಮೊಲೀಸರಿಗೆ ಸೂಚಿಸಿದ್ದಾರೆ

ಪ್ರಯಾಣಿಕರಿಗೆ ಮಾಹಿತಿ ಒದಗಿಸಿ ವಿಮಾನ ಸಂಚಾರ ವೇಳಾಪಟ್ಟಿಯನ್ನು ಮರು ನಿಗದಿಪಡಿಸಲಾಗಿತ್ತು ಎಂದರು

ಆಯೋಗದ ಭೇಟಿಯ ನಂತರ ಸುದ್ದಿಗಾರರಿಗೆ ವಿವರ ಒದಗಿಸಿದ ಕಾಂಗ್ರೆಸ್ ಹಿರಿಯ ನಾಯಕ ಅಭಿಷೇಕ್ ಮನು ಸಿಂಫ್ವಿ ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ಯಾವುದೇ ರಾಜಕೀಯ ಪಕ್ಷದ ಪೆಸರು ನಮೂದಿಸುವುದು ಚುನಾವಣೆಯ ನಿಯಮಗಳ ಉಲ್ಲಂಘನೆಯಾಗುತ್ತದೆ ಎಂದರು

ಟಿಎಂಸಿ ನಾಯಕ ದಿನೇಶ್ ತ್ರಿವೇದಿ ಮಾತನಾಡಿ ಪಶ್ಚಿಮ ಬಂಗಾಳದ ಬರಾಕ್ಪೂರ್ ಲೋಕಸಭಾ ಕ್ಷೇತ್ರಕ್ಕೆ ಮತಯಂತ್ರಗಳನ್ನು ಕೊಂಡೊಯ್ದಾಗ ಬಿಜೆಪಿ ಹೆಸರು ನಮೂದಾಗಿರುವುದ ಪತ್ತೆಯಾಗಿದೆ

ಎನ್ಸಿಪಿ ನಾಯಕ ಡಿ ಪಿ ತ್ರಿಪಾಠಿ ನಿಯೋಗದಲ್ಲಿದ್ದರು

ಅವರ ಅನುಭವ ಪಕ್ಷಕ್ಕೆ ಪ್ರಯೋಜನ ತರಲಿದೆ

ನಾಳೆಯ ಹೊತ್ತಿಗೆ ಫನಿ ಚಂಡಮಾರುತವು ಮತ್ತಷ್ಟು ಶೀವ್ರ ಸ್ವರೂಪ ಪಡೆಯುವ ಸಾಧ್ಯತೆಯಿದೆ ಸೋಮವಾರ ಮಧ್ಯರಾತ್ರಿಯ ವೇಳೆಗೆ ಭೀಕರ ಸ್ವರೂಪಕ್ಕೆ ತಿರುಗುವ ಎಲ್ಲಾ ಮುನ್ಲೂಚನೆ ಇದೆ ಎಂದು ಭಾರತೀಯ ಪವಾಮಾನ ಇಲಾಖೆ ತಿಳಿಸಿದೆ

ತಮಿಳುನಾಡಿನ ಉತ್ತರ ಭಾಗ ಮತ್ತು ಆಂಧ್ರ ಪ್ರದೇಶದ ದಕ್ಷಿಣ ಭಾಗಕ್ಕೆ ಮಂಗಳವಾರ ಸಂಜೆಯ ಹೊತ್ತಿಗೆ ಫನಿ ಬಂದೆರಗುವ ಮುನ್ಸೂಚನೆ ಇದೆ ಈ ಎರಡೂ ರಾಜ್ಯಗಳ ಕರಾವಳಿ ಭಾಗದ ದೂರದ ಪ್ರದೇಶಗಳಿಗೆ ಚಂಡಮಾರುತ ಅಪ್ಪಳಿಸುವ ಸಾಧ್ಯಕೆ ಹಿನ್ನೆಲೆಯಲ್ಲಿ ಉತ್ತರ ತಮಿಳುನಾಡಿನ ಕೆಲವೆಡೆ ಮಂಗಳವಾರ ಮತ್ತು ಬುಧವಾರ ಹಗುರದಿಂದ ಸಾಮಾನ್ಯ ಮಳೆ ಬೀಳುವ ನಿರೀಕ್ಷೆಯಿದೆ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಎಂದು ಪವಾಮಾನ ಇಲಾಖೆ ಮುನ್ನೆಚ್ವರಿಕೆ ನೀಡಿದೆ

ಗುವ್ತಚರ ಮಾಹಿತಿ ಆಧರಿಸಿ ಸುರಕ್ಷಿತ ಮನೆಯೊಂದರ ಮೇಲೆ ದಾಳಿ ನಡೆಸಿದಾಗ ಗುಂಡಿನ ದಾಳಿಗೆ ಇಬ್ಲರು ಉಗ್ರರು ಪತರಾದರು ಉಳಿದ ನಾಲ್ಲರು ಭಯೋತ್ಪಾದಕರು ಮನೆಯನ್ನು ಸ್ನೋಟಿಸಿ ಹತರಾದರು ಎಂದು ರಕ್ಷಣಾ ವಕ್ಷಾರ ಬ್ರಿಗೇಡಿಯರ್ ಸುಮಿತ್ ಆಟಪಟ್ಟು ತಿಳಿಸಿದ್ದಾರೆ

ಈ ದಾಳಿಗೂ ಮುನ್ನ ಭದ್ರತಾಪಡೆಗಳು ನಿನ್ನೆ ಸಂಜೆ ಸಮಂತುರಾಯ್ ಪ್ರದೇಶದ ಬೇರೊಂದು ಸುರಕ್ಷಿತ ಮನೆಯಲ್ಲಿ ಸಂಗ್ರಹಿಸಿದ್ದ ಸ್ಫೋಟಕಗಳು ಐಸಿಸ್ ಧ್ವಜಗಳು ಆತ್ಮಾಹುತಿ ಕಿಟ್ಗಳು ಮತ್ತು ಸೇನಾ ಸಮವಸ್ತಗಳನ್ನು ವಶಪಡಿಸಿಕೊಂಡಿದ್ದಾರೆ

ಅಂಜುಮ್ ಮೌದ್ಗಿಲ್ ಅಮೂರ್ವಿ ಚಾಂಡೇಲಾ ಸೌರಭ್ ಚೌಧರಿ ದಿವ್ಯಂತ್ ಹಾಗೂ ಅಭಿಷೇಕ್ ವರ್ಮಾ ಅವರು ಒಲಿಂಪಿಕ್ಸ್ ಅರ್ಹತೆ ಪಡೆದಿದ್ದಾರೆ